ಭಾರತೀಯ ರಿಸರ್ವ್ ಬ್ಡಾಂಕ್ ದ್ವೈಮಾಸಿಕ ಹಣಕಾಸು ನೀತಿ ಪ್ರಕಟ ಪ್ರಮುಖ ಬಡ್ಡಿ ದರಗಳು ಯತಾಸ್ವಿತಿ

ಫ್ರೆಂಚ್ ಓಪನ್ ಟೆನ್ನಿಸ್ ಮಹಿಳೆಯರ ಫೈನಲ್ಗೆ ಇಗಾ ಶಾನ್ಟೆಕ್ ಮತ್ತು ಸೋಫಿಯಾ ಕೆನನ್ ಐಪಿಎಲ್ ಕ್ರಿಕೆಟ್ ಇಂದು ರಾಜಸ್ತಾನ್ ರಾಯಲ್ಸ್ ದೆಹಲಿ ಕ್ಲಾಪಿಟಲ್ಸ್ ನಡುವೆ ಪಂದ್ಲ ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಜಿಐ ಇಂದು ಬಿಡಗಡೆ ಮಾಡಿರುವ ತನ್ನ ದ್ವೈಮಾಸಿಕ ಹಣಕಾಸು ನೀತಿಯಲ್ಲಿ ಪ್ರಮುಖ ಬಡ್ಲಿದರಗಳಲ್ಲಿ ಯಥಾಸ್ಥಾತಿ ಕಾಯ್ಲುಕೊಂಡಿದೆ

ಷೇರುಪೇಟೆ ಗ್ರಾಹಕರ ಭರವಸೆಗಾಗಿ ಇನ್ನೂ ಕೆಲ ಪ್ರಮುಖ ಕ್ರಮಗಳನ್ನು ಕೈಗೊಳ್ಳಲು ಆರ್ಐಐ ಸಿದ್ದವಿದೆ ಎಂದು ಬ್ಬಾಂಕ್ನ ಗವರ್ನರ್ ಶಕ್ತಿಕಾಂತ್ ದಾಸ್ ಮುಂಬೈನಲ್ಲಿಂದು ಪರಾಮರ್ಶೆ ಸಭೆಯ ನಂತರ ತಿಳಿಸಿದ್ದಾರೆ ಬಿಹಾರದಲ್ಲಿ ವಿಧಾನಸಭೆ ಚುನಾವಣೆಯ ಎರಡನೇ ಹಂತಕ್ಕೆ ಇಂದು ಅಧಿಸೂಚನೆ ಹೊರಬಿದ್ದಿದ್ದು ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಆರಂಭವಾಗಿದೆ

ಮರುದಿನ ಅವುಗಳ ಪರಿಶೀಲನೆಯಾಗುವುದು ಈ ಹಂತದಲ್ಲಿ ಚುನಾವಣೆ ನಡೆಯುವ ಎಲ್ಲ ಜಿಲ್ಲೆಗಳು ಪಾಟ್ನ ಮತ್ತು ನಳಂದ ಹೊರತುಪಡಿಸಿದಂತೆ ಉತ್ತರ ಬಿಹಾರ ವಲಯದಲ್ಲಿವೆ ಕೇಂದ್ರ ಸಚಿವ ರಾಮ್ ವಿಲಾಸ್ ಪಾಸ್ವಾನ್ ಅವರ ಪಾರ್ಥಿವ ಶರೀರದ ಅಂತ್ಯ ಸಂಸ್ಕಾರ ಪಾಟ್ನಾದಲ್ಲಿ ನಾಳೆ ನಡೆಯಲಿದೆ ಪಾಸ್ವಾನ್ ಈಗಾಗಲೇ ವರದಿಯಾಗಿರುವಂತೆ ಕೆಲ ದಿನಗಳ ಅನಾರೋಗ್ಗಕರ ಕಾರಣ ನಿನ್ನೆ ನಿಧನ ಹೊಂದಿದರು

ಲೋಕಜನಶಕ್ತಿ ಪಕ್ಷದ ಸ್ಲಾಪಕರಾಗಿದ್ದ ಅವರು ಗ್ರಾಹಕ ವ್ಲವಹಾರಗಳು ಆಹಾರ ಮತ್ತು ಪಡಿತರ ಸಚಿವಾಲಯದ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿದ್ದರು ಇತ್ತೀಚೆಗೆ ದೆಹಲಿಯ ಖಾಸಗಿ ಆಸ್ಪತ್ರೆಯೊಂದರಲ್ಲಿ ಹೃದಯದ ಶಸ್ತ ಚಿಕ್ಸೆಗೆ ಒಳಗಾಗಿದ್ದರು

ಅಗಲಿದ ಸಚಿವರ ಗೌರವಾರ್ಥ ದೇಶಾದ್ಯಂತ ರಾಷ್ಟರ್ಜವನ್ನು ಅರ್ಧಮಟ್ಲದಲ್ಲಿ ಹಾರಿಸಲಾಗುವುದು ಎಂದು ಗ್ಲಹ ಸಚಿವಾಲಯ ತಿಳಿಸಿದ್ದು ಸಕಲ ಸರ್ಕಾರಿ ಗೌರವಗಳೊಂದಿಗೆ ಪಾರ್ಥಿವ ಶರೀರದ ಅಂತಿಮ ಸಂಸ್ಕಾರ ನಡೆಯಲಿದೆ ರಾಷ್ಟಪತಿ ಪ್ರಧಾನಮಂತ್ರಿ ಕೇಂದ್ರ ಸಂಪುಟದ ಸಹೋದ್ಡೋಗಿಗಳು ಪಾಸ್ವಾನ್ ನಿಧನಕ್ಕೆ ತೀವ್ರ ಶೋಕ ವ್ಯಕ್ತಪಡಿಸಿದ್ದಾರೆ ರಾಷ್ಟಪತಿ ರಾಮನಾಥ್ ಕೋವಿಂದ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಗಲಿದ ಕೇಂದ್ರ ಸಚಿವ ರಾಮ್ ವಿಲಾಸ್ ಪಾಸ್ವಾನ್ ನಿವಾಸಕ್ಕೆ ಇಂದು ಬೆಳಗ್ಗೆ ಭೇಟಿ ನೀಡಿ ದಿವಂಗತ ಸಚಿವರ ಪಾರ್ಥಿವ ಶರೀರಕ್ಕೆ ಅಂತಿಮ ನಮನ ಸಲ್ಲಿಸಿದರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬಿಜೆಪಿ ಅಧ್ಯಕ್ಷ ಜೆ

ನಡ್ಡಾ ಸೇರಿದಂತೆ ಗಣ್ಣರು ಅಗಲಿದ ನಾಯಕನ ಪಾರ್ಥಿವ ಶರೀರಕ್ಷೆ ಅಂತಿಮ ನಮನ ಸಲ್ಲಿಸಿದರು

ಈ ನಿಟ್ಟಿನಲ್ಲಿ ಕೇಂದ್ರ ಗೃಹ ಸಚಿವಾಲಯ ಕೆಲವು ಕಡ್ಡಾಯ ಸಲಹೆ ಸೂಚನೆ ನಿಯಮಗಳ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದೆ ಈಗಾಗಲೇ ತಿಳಿಸಿರುವಂತೆ ಚಿತ್ರಮಂದಿರಗಳಿಗೆ ಬರುವವರು ಕಡ್ಡಾಯವಾಗಿ ಮಾಸ್ಕ್ ಧರಿಸಿರಬೇಕು

ಚಿತ್ರಮಂದಿರಗಳನ್ನು ಕಡ್ಡಾಯವಾಗಿ ಸ್ವಾನಿಟ್ಟೆಸ್ ಮಾಡಬೇಕು ಮತ್ತು ಪ್ರತಿ ಪ್ರದರ್ಶನದ ನಡುವೆ ಹೆಚ್ಚು ಸಮಯ ನೀಡಿ ಸ್ಥಾನಿಟ್ಟೆಸ್ ಮಾಡಿಸಬೇಕು ಎಂದು ಸೂಚಿಸಲಾಗಿದೆ

ಇನ್ನು ಎಂಟರ್ಟೇನ್ಮೆಂಟ್ ಪಾರ್ಕ್ಗಳಲ್ಲಿ ಜನಜಂಗುಳಿ ಹೆಚ್ಚಾಗದಂತೆ ನೋಡಿಕೊಳ್ಳಬೇಕು ಅದರಲ್ಲೂ ವಾರಾಂತ್ವ ಅಥವಾ ಸಾರ್ವಜನಿಕ ರಜಾ ದಿನಗಳಲ್ಲಿ ಹೆಚ್ಚು ಜನರು ಸೇರದಂತೆ ನೋಡಿಕೊಳ್ಳುವ ಜವಾಬ್ದಾರಿ ಸಂಬಂಧಪಟ್ಟವರ ಮೇಲಿದೆ ಇದನ್ನು ಕಡ್ಡಾಯವಾಗಿ ಪಾಲಿಸಬೇಕು ಎಂದು ಕೇಂದ್ರ ಗೃಹ ಸಚಿವಾಲಯ ತನ್ನ ಮಾರ್ಗಸೂಚಿಯಲ್ಲಿ ತಿಳಿಸಿದೆ ಚಿತ್ರಮಂದಿರಗಳು ಹಾಗೂ ಎಂಟರ್ಟೇನ್ಮೆಂಟ್ ಪಾರ್ಕ್ಗಳಲ್ಲಿರುವ ಫುಡ್ಕೋರ್ಟ್ಗಳಲ್ಲಿ ಡಿಜಟಲ್ ಮೂಲಕ ಹಣ ಪಾವತಿಗೆ ಅವಕಾಶ ಕಲ್ಪಿಸಬೇಕು ಸರತಿ ಸಾಲಿನಲ್ಲಿ ನಿಲ್ಲುವುದು ಮುಂತಾದವುಗಳನ್ನು ತಪ್ಪಿಸಬೇಕು ಎಂದು ತಿಳಿಸಿದೆ ದೇಶದಲ್ಲಿ ಸಕ್ರಿಯ ಕೋವಿಡ್ ಸೋಂಕು ಪ್ರಕರಣಗಳ ಸಂಖ್ಯೆ ಕಳೆದ ಕೆಲವು ವಾರಗಳಿಂದ ಗಣನೀಯವಾಗಿ ಕಡಿಮೆಯಾಗುತ್ತಿವೆ

ಚೇತರಿಸಿಕೊಂಡವರು ಮತ್ತು ಸಕ್ರಿಯ ಪ್ರಕರಣಗಳ ನಡುವಿನ ಅಂತರ ಗಣನೀಯವಾಗಿ ಹೆಚ್ಚಾಗುತ್ತಿದೆ

ಫ್ರೆಂಚ್ ಓಪನ್ ಓನಿಸ್ ಪಂದ್ಕಾವಳಿಯ ಮಹಿಳೆಯರ ಸಿಂಗಲ್ಸ್ ಫೈನಲ್ ಪಂದ್ಕದಲ್ಲಿ ಪೋಲೆಂಡ್ ದೇಶದ ಹದಿಹರೆಯದ ಆಟಗಾರ್ಹಿ ಇಗಾ ಶ್ಕಾನ್ಟೆಕ್ ಅಮೆರಿಕಾದ ಸೊಫಿಯಾ ಕೆನೆನ್ ಅವರನ್ನು ಎದುರಿಸಲಿದ್ದಾರೆ ನಿನ್ನೆ ನಡೆದ ಉಪಾಂತ್ಕ ಪಂದ್ಕದಲ್ಲಿ ಶ್ಮಾನ್ಟೆಕ್

ಅರ್ಜೆಂಟೀನಾದ ನಾಡಿಯಾ ಅವರಿಗೂ ಇದು ಜೊಚ್ಚಲ ಗ್ರ್ಯಾನ್ ಸ್ಲ್ಯಾಮ್ ಸೆಮಿಫೈನಲ್ ಪಂದ್ಕವಾಗಿತ್ತು

ಮರುಷರ ಸಿಂಗಲ್ಸ್ ಉಪಾಂತ್ತ ಪಂದ್ಯಗಳು ಇಂದು ನಡೆಯಲಿವೆ

ಉತ್ತರ ಅಂಡಮಾನ್ ಸಾಗರ ಮತ್ತು ಸಮೀಪದ ಬಂಗಾಳಕೊಲ್ಲಿಯ ಮಧ್ಯ ವಲಯದಲ್ಲಿ ಇಂದು ಮತ್ತೆ ವಾಯುಭಾರ ಕುಸಿತ ಸಾಧ್ಯತೆಯ ಬಗ್ಗೆ ಹವಾಮಾನ ಇಲಾಖೆ ಮುನ್ಲೂಚನೆ ನೀಡಿದೆ